ಮತಗಟ್ಟೆ ಸಿದ್ದತೆಯ ಪ್ರಗತಿ ಕುರಿತು ಮುಖ್ಯ ಚುನಾವಣಾ ಅಧಿಕಾರಿಗೆ ವಿವರ ವರದಿ ಸಲ್ಲಿಕೆ

ನಾಗರಿಕ ಕೈದಿಗಳ ಬಿಡುಗಡೆ ತ್ಯರೆಗೊಳಿಸುವಂತೆ ಪಾಕಿಸ್ತಾನಕ್ಲೆ ಭಾರತ ಸರ್ಕಾರದಿಂದ ಮನವಿ

ಅಲ್ಜೀರಿಯಾದ ರಾಷ್ಟಾಧ್ಯಕ್ಷ ಅಬ್ದೆಲಾಜಿಜ್ ಬೌಟೆಫ್ಲಿಕಾ ರಾಜೀನಾಮೆ ತಮಿಳುನಾದಿನಲ್ಲಿ ಲೋಕಸಭಾ ಚುನಾವಣೆಗಾಗಿ ನಡೆದಿರುವ ಸಿದ್ದತೆಗಳ ಬಗ್ಗೆ ಚುನಾವಣಾ ಆಯೋಗ ತಂದ ಇಂದು ಪರಿಶೀಲನಾ ಸಭೆಯನ್ನು ನಡೆಸಲಿದೆ ಚುನಾವಣಾ ಆಯುಕ್ತರಾದ ಅಶೋಕ್ ಲವಾಸ ಮತ್ತು ಸುಶೀಲ್ಚಂದ ಅವರು ರಾಜ್ಯದ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳೊಂದಿಗೆ ಸಮಾಲೋಚನೆ ನಡೆಸಲಿದ್ದಾರೆ ನಂತರ ಜಿಲ್ಲಾ ಚುನಾವಣಾ ಅಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಣರೊಂದಿಗೆ ಚುನಾವಣಾ ಸಿದ್ದತೆ ಕುರಿತಂತೆ ವಿವರವಾದ ಸಮಾಲೋಚನೆಯನ್ನು ನಡೆಸಲಿದ್ದಾರೆ

ಅಲ್ಲಿಯ ಹಲವು ಚಿಕ್ಕಪುಟ್ಟ ಪಕ್ಷಗಳಿಗೆ ಚುನಾವಣಾ ಲಾಂಛನ ಹಂಚಿಕೆ ಕುರಿತಂತೆ ಎದುರಾಗಿದ್ದ ಸಮಸ್ಯೆಗಳು ಈಗ ಬಗೆಹರಿದಿವೆ ಚುನಾವಣೆಗಾಗಿ ರಾಜ್ಯದಲ್ಲಿ ಭದ್ರತಾ ಪಡೆಗಳ ನಿಯೋಜನೆ ವಿಷಯ ಇಂದು ನಡೆಯಲಿರುವ ಸಭೆಯಲ್ಲಿ ಪ್ರಮುಖವಾಗಿ ಪ್ರಸ್ತಾಪಕ್ಕೆ ಬರುವ ನಿರೀಕ್ಷೆ ಇದೆ

ಜಮ್ಮು ಮತ್ತು ಕಾಶ್ಮೀರದಲ್ಲಿ ಸಾರ್ವತ್ರಿಕ ಚುನಾವಣೆಯನ್ನು ಸುಗಮವಾಗಿ ನಡೆಸುವುದಕ್ಕಾಗಿ ಆಗಿರುವ ಸಿದ್ದತೆಗಳ ಬಗ್ಗೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಶೈಲೇಂದ್ರ ಕುಮಾರ್ ಸಂಬಂಧಪಟ್ಟ ಅಧಿಕಾರಿಗಳಿಂದ ವಿವರವಾದ ಮಾಹಿತಿಯನ್ನು ಪಡೆದಿದ್ದಾರೆ ಕಾಶ್ಟೀರ ಕಣಿವೆಯ ವಿಭಾಗೀಯ ಆಯುಕ್ತರು ಹಾಗೂ ಜಮ್ಮು ಹಾಗೂ ಲಡಾಕ್ ವಲಯದ ಇತರ ಇಲಾಖೆಗಳ ಹಿರಿಯ ಅಧಿಕಾರಿಗಳೊಂದಿಗೆ ಮುಖ್ಯ ಚುನಾವಣಾಧಿಕಾರಿ ಸಂವಾದ ನಡೆಸಿದರು ಮೊದಲ ಮತ್ತು ಎರಡನೇ ಹಂತದಲ್ಲಿ ಚುನಾವಣೆ ನಿಗದಿಯಾಗಿರುವ ಪ್ರತಿಯೊಂದು ಮತಗಟ್ಟೆಯಲ್ಲೂ ಎಲ್ಲಾ ವ್ಯವಸ್ಥೆಗಳನ್ನು ಅವರು ಪರಿಶೀಲಿಸಿದರು

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅರುಣಾಚಲಪ್ರದೇಶದ ಪಸಿಘಾಟ್ನಲ್ಲಿ ಚುನಾವಣಾ ಪ್ರಚಾರ ಸಭೆಯಲ್ಲಿ ಮಾತನಾಡಿದರು ಸ್ವಾತಂತ್ರ್ ಬಂದು ಏಳು ದಶಕಗಳಾದ ನಂತರ ಈಗ ಆ ರಾಜ್ಯದ ಮನೆ ಮನೆಗೂ ವಿದ್ಯುತ್ ಸಂಪರ್ಕ ಕಲ್ಪಿಸಲಾಗಿದೆ ಅಲ್ಲಿಯ ಜನರ ಬೆಂಬಲದಿಂದ ರಾಜ್ಯದಲ್ಲಿ ಅಭಿವ್ವದ್ದಿ ಯೋಜನೆಗಳು ಚುರುಕುಗೊಳ್ಳಲು ಸಾಧ್ಯವಾಗಿದೆ ಎಂದರು ಅರುಣಾಚಲಪ್ರದೇಶದ ಸಂರಕ್ಷಣೆ ಮತ್ತು ಅಭಿವೃದ್ದಿಗಾಗಿ ಕೇಂದ್ರದಲ್ಲಿ ಎನ್ಡಿಎ ಮತ್ತೊಮ್ಮೆ ಸರ್ಕಾರ ರಚಿಸುವಂತೆ ಆ ರಾಜ್ಯದ ಜನರು ಮತ ಚಲಾಯಿಸಬೇಕು ಎಂದು ಮೋದಿ ಮನವಿ ಮಾಡಿದರು ಅರುಣಾಚಲಪ್ರದೇಶ ಸೇರಿದಂತೆ ಸಂಪೂರ್ಣ ಈಶಾನ್ಯ ರಾಜ್ಯಗಳನ್ನು ಪೂರ್ವ ಏಷ್ಯಾದ ಮಹಾದ್ವಾರವನ್ನಾಗಿ ಮಾಡುವುದು ಬಿಜೆಪಿಯ ಇಚ್ಚೆಯಾಗಿದೆ ಎಂದರು ನವ ಅರುಣಾಚಲಪ್ರದೇಶ ನಿರ್ಮಾಣ ತಮ್ಮ ಕನಸಾಗಿದ್ದು ದೇಶದ ಇತರ ರಾಜ್ಯಗಳೊಂದಿಗೆ ಸಂಪರ್ಕ ಕಲ್ಪಿಸುವುದು ಹಾಗೂ ಸಂಪನ್ಮೂಲಗಳನ್ನು ಒದಗಿಸುವುದು ತಮ್ಮ ಉದ್ದೇಶವಾಗಿದೆ ಎಂದು ಅವರು ಬಣ್ಣಿಸಿದರು ತಮ್ಮ ಸರ್ಕಾರ ರೈತರ ಕಲ್ಯಾಣಕ್ಕಾಗಿ ಕೆಲಸ ಮಾದಿದೆ ತಮ್ಮ ಸರ್ಕಾರ ಬಿಜೋತ್ಪಾದನೆಯಿಂದ ಮಾರುಕಟ್ಟೆಯವರೆಗೆ ರೈತರಿಗೆ ಸಮಗ್ರ ನೆರವು ನೀಡುವ ಯೋಜನೆಯಾದ ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯನ್ನು ಯಶಸ್ವಿಯಾಗಿ ಜಾರಿಗೊಳಿಸಿದೆ ಎಂದು ನರೇಂದ್ರ ಮೋದಿ ವಿವರಿಸಿದರು ಕಾಂಗ್ರೆಸ್ ಚುನಾವಣಾ ಪ್ರಣಾಳಿಕೆ ಒಂದು ಬೂಟಾಟಿಕೆಯ ದಾಖಲೆಯಾಗಿದೆ ಅದು ಚುನಾವಣಾ ಪ್ರಣಾಳಿಕೆಯೇ ಅಲ್ಲ ಎಂದು ಟೀಕಿಸಿದರು ಕಾಂಗ್ರೆಸ್ ಪಕ್ಷದಂತೆಯೇ ಅದರ ಪ್ರಣಾಳಿಕೆಯೂ ಸಹ ವಂಚನೆ ಮತ್ತು ಸುಳ್ಳುಗಳಿಂದ ತುಂಬಿದೆ ಎಂದು ಲೇವಡಿ ಮಾಡಿದರು

ಎಲ್ಲಾ ನಾಲ್ಕು ಹಾಲಿ ಸಂಸದರಾದ ಸುನೀಲ್ ಜಕ್ಕರ್ ಸಂತೋಷ್ ಸಿಂಗ್ ಚೌಧರಿ ರವನೀತ್ ಬಿಟ್ಲೂ ಮತ್ತು ಗುರುಜಿತ್ ಔಜ್ಲಾ ಅವರನ್ನು ಅವರವರ ಕ್ಷೇತ್ರಗಳಿಂದಲೇ ಮರು ಆಯ್ಕೆಯಾಗಾಗಿ ಟಿಕೆಟ್ ನೀಡಲಾಗಿದೆ ಮಾಜಿ ಕೇಂದ್ರ ಸಚಿವ ಪವನ್ ಕುಮಾರ್ ಬನ್ಖಾಲ್ ಚಂಡೀಗಢದಿಂದ ಚುನಾವಣಾ ಕಣಕ್ಕೆ ಇಳಿಯಲಿದ್ದಾರೆ

ಪವನ್ಕುಮಾರ್ ಬನ್ಬಾಲ್ ನಾಲ್ಲು ಬಾರಿ ಚಂಡೀಗಡದಿಂದ ಲೋಕಸಭೆಗೆ ಆಯ್ಲೆಯಾಗಿದ್ದಾರೆ ಅವರು ಹಣಕಾಸು ರೈಲ್ವೆ ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾಗಿ ಸೇವೆ ಸಲ್ಲಿಸಿದ್ದಾರೆ ಮತ್ತೊಂದೆಡೆ ಆಮ್ ಆದ್ಮಿ ಪಕ್ಷ ಈಗಾಗಲೇ ಚಂಡೀಗಢ ಲೋಕಸಭಾಕ್ಷೇತ್ರದಿಂದ ತನ್ನ ಅಭ್ಯರ್ಥಿಯಾಗಿ ಹರ್ಮೋಹನ್ ಧವನ್ ಅವರನ್ನು ಕಣಕ್ಕಿಳಿಸಿದೆ ಧವನ್ ಅವರು ಈ ಮೊದಲು ಬಿಜೆಪಿ ಸದಸ್ಯರಾಗಿದ್ದರು

ನಿಗಮದಲ್ಲಿ ನಡೆಯುತ್ತಿರುವ ಅವ್ಯವಹಾರಗಳಿಗೆ ಲಗಾಮು ಹಾಕುವತ್ತ ಇದೊಂದು ಮಹತ್ಯದ ಹೆಜ್ಲೆಯಾಗಿದೆ ಭ್ರಷ್ಟಾಚಾರ ನಿಗ್ರಹ ಹಾಗೂ ನಿಗಮದ ನೇಮಕಾತಿಗಳಲ್ಲಿ ಪಾರದರ್ಶಕತೆ ತರಲು ಇದರಿಂದ ನೆರವಾಗಲಿದೆ ಎಂದು ಅಧಿಕೃತ ಪ್ರಕಟಣೆ ತಿಳಿಸಿದೆ

ಮೂಲಗಳ ಪ್ರಕಾರ ಭಾರತ ಸರ್ಕಾರದ ಮನವಿಯ ಮೇರೆಗೆ ನಿಸಾರ್ ಅಹ್ಮದ್ ತಂತ್ರೆಯನ್ನು ಯುಎಇ ಅಧಿಕಾರಿಗಳು ಬಂಧಿಸಿದ್ದರು ಕೆಲವು ತಿಂಗಳ ಹಿಂದೆ ಆತ ಪರಾರಿಯಾಗಿದ್ದ ಎನ್ಐಎ ಪ್ರಕರಣ ಕುರಿತು ತನಿಖೆ ನಡೆಸುತ್ತಿದೆ ಎಂದು ವರದಿ ತಿಳಿಸಿದೆ ಲೋಕಸಭಾ ಚುನಾವಣೆಗೆ ನಿಜಾಮಾಬಾದ್ ಮತಕ್ಷೇತ್ರದಲ್ಲಿ ನಿಗದಿತ ದಿನಾಂಕದಂದೇ ಮತದಾನ ನಡೆಯಲಿದೆ ಎಂದು ಚುನಾವಣಾ ಆಯೋಗ ಸ್ವಷ್ತಪಡಿಸಿದೆ

ಹಿರಿಯ ಉಪಚುನಾವಣಾಧಿಕಾರಿ ಉಮೇಶ್ ಸಿನ್ಞಾ ನಮ್ಮ ಹೈದರಾಬಾದ್ ಬಾತ್ವೀದಾರರಿಗೆ ಈ ಮಾಹಿತಿ ನೀಡಿದ್ದಾರೆ ನಿಜಮಾಬಾದ್ ಲೋಕಸಭಾ ಕ್ಷೇತ್ರದಲ್ಲಿ ಸುಗಮ ಮತದಾನಕ್ಕಾಗಿ ಅಗತ್ಯ ಸಿದ್ದತೆಗಳನ್ನು ಮಾಡಲಾಗುತ್ತಿದೆ ಚುನಾವಣಾ ಆಯೋಗದ ಹಿರಿಯ ಅಧಿಕಾರಿಗಳು ನಿನ್ನೆ ನಿಜಾಮಾಬಾದ್ ತಲುಪಿದ್ದು ಈ ವ್ಯವಸ್ಥೆಗಳ ಮೇಲುಸ್ತುವಾರಿ ವಹಿಸಿದ್ದಾರೆ ಪಾಕಿಸ್ತಾನದ ಜೈಲುಗಳಲ್ಲಿ ದೀರ್ಘಕಾಲದಿಂದ ಇರಿಸಿಕೊಳ್ಳಲಾಗಿರುವ ಭಾರತದ ನಾಗರಿಕ ಕೈದಿಗಳು ಶಿಕ್ಷೆಯ ಅವಧಿಯನ್ನು ಪೂರೈಸಿದ್ದು ಅವರ ರಾಷ್ಟೀಯತೆ ವಿಷಯವೂ ಸ್ಪಷ್ಪವಾಗಿದ್ದರೂ ಅವರ ಬಿಡುಗಡೆ ವಿಳಂಬವಾಗುತ್ತಿರುವ ಬಗ್ಗೆ ಭಾರತ ಸರ್ಕಾರ ತೀವ ಕಳವಳವನ್ನು ವ್ಯಕ್ತಪಡಿಸಿದೆ ಇಂತಹ ಹತ್ತು ನಾಗರಿಕ ಕ್ಯೆದಿಗಳ ತ್ಯರಿತ ಬಿಡುಗಡೆಗೆ ಅಗತ್ಯ ಕ್ರಮಗಳನ್ನು ತುರ್ತಾಗಿ ಕ್ವೆಗೊಳ್ಳುವಂತೆ ಪಾಕಿಸ್ತಾನದ ಹೈಕಮಿಷನ್ಗೆ ಮನವಿ ಸಲ್ಲಿಸಲಾಗಿದೆ ಪಾಕಿಸ್ತಾನದ ಜೈಲುಗಳಲ್ಲಿ ಇರುವ ಕುಲಭೂಷಣ್ ಜಾಧವ್ ಮತ್ತು ಇತರ ನಾಲ್ವರನ್ನು ಸಂಪರ್ಕಿಸಲು ಭಾರತದ ವಕೀಲರಿಗೆ ಅನುಮತಿ ನೀಡಬೇಕು ಎಂದು ಭಾರತ ಸರ್ಕಾರ ಮತ್ತೊಮ್ಮೆ ಮನವಿ ಸಲ್ಲಿಸಿದೆ ಎಂದು ವಿದೇಶಾಂಗ ಸಚಿವಾಲಯದ ಮೂಲಗಳು ತಿಳಿಸಿವೆ

ಅಲ್ಲೀರಿಯಾದಲ್ಲಿ ಹಲವು ವಾರಗಳಿಂದ ನಡೆದಿದ್ದ ಸಾಮೂಹಿಕ ಪ್ರತಿಭಟನೆಗಳ ಫಲಶ್ಖತಿಯಾಗಿ ಅಲ್ಲಿಯ ರಾಷ್ಟೀಯಾಧ್ಯಕ್ಷ ಅಬ್ದೆಲಾಜಿಜ್ ಬೌಟಿಫ್ಲಿಕಾ ತಮ್ಮ ಹುದ್ದೆಗೆ ರಾಜೀನಾಮೆ ಸಲ್ಲಿಸಿರುವುದಾಗಿ ಅಲ್ಲಿಯ ಮಾಧ್ಯಮ ವರದಿಗಳು ತಿಳಿಸಿವೆ

ಸಾರ್ವಜನಿಕವಾಗಿ ಹೆಚ್ಚು ಕಾಣಿಸಿಕೊಳ್ಳುತ್ತಿರಲಿಲ್ಲ ಕರ್ನಾಟಕದ ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆ

ಆರ್ಎಸ್ಎಸ್ಗೆ ಕೆಟ್ನ ಹೆಸರು ತರಲು ಈ ಆರೋಪಗಳನ್ನು ಮಾಡಲಾಗಿದೆ ಇದರಿಂದ ಸಂಘದ ಗೌರವಕ್ಕೆ ಧಕ್ಕೆ ಯಾಗಿದೆ ಎಂದು ಮಾನನಷ್ಟ ಮೊಕದ್ದಮೆಯೊಂದನ್ನು ಆರ್ಎಸ್ಎಸ್ ಕಾರ್ಯಕರ್ತ ವಿವೇಕ್ ಚಂಪನೇಕರ್ ಕಳೆದ ವಾರ ದಾಖಲಿಸಿದ್ದಾರೆ ಸಿವಿಲ್ ಜಡ್ಜ್ ಜೆ ಎಸ್